ಸಾರ್ವಜನಿಕರು ಕಡ್ಡಾಯವಾಗಿ ಲಾಕ್ಡೌನ್ ನಿಯಮಗಳನ್ನು ಪಾಲಿಸಬೇಕು ಮುಖ್ಯಮಂತ್ರಿ ಬಿ ಎಸ್

ಇಂದು ಈ ಎರಡು ಜಿಲ್ಲೆಗಳಲ್ಲಿ ಬಹುತೇಕ ಜನಜೀವನ ಸ್ತಬ್ಬಗೊಂಡಿದೆ

ಅಗತ್ತ ವಸ್ತುಗಳ ಖರೀದಿಗಾಗಿ ಬೆಳಗ್ಗೆ ಸಾರ್ವಜನಿಕರು ಅಂಗಡಿಗಳಿಗೆ ತೆರಳುತ್ತಿದ್ದ ದೃಶ್ವ ಅಲ್ಲಲ್ಲಿ ಕಂಡುಬಂತು ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿದಂತೆ ಎಲ್ಲಾ ಸಾರಿಗೆ ವ್ಯವಸ್ಥೆ ಸ್ಥಗಿತಗೊಂಡಿದೆ ಟ್ಯಾಪಿ ಆಟೋ ಕೂಡ ರಸ್ತೆಗಿಳಿದಿಲ್ಲ ಆದರೆ ಕೊರೊನಾ ವಾರಿಯರ್ಸ್ಗಳ ಸಂಚಾರಕ್ಕೆ ಸೀಮಿತ ಸಂಚ್ಯೆಯಲ್ಲಿ ಬಿಎಂಟಿಸಿ ಬಸ್ಗಳು ಸಂಚರಿಸುತ್ತಿವೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬ್ಲಾರಿಕೇಡ್ಗಳನ್ನು ಹಾಕಿ ವಾಹನ ಸಂಚಾರಕ್ಕೆ ತಡೆ ಒಡ್ಡಲಾಗಿದೆ ವಿಮಾನ ನಿಲ್ಲಾಣ ರಸ್ತೆಯ ಮೇಲ್ಲೇತುವೆ ಹೊರತುಪಡಿಸಿ ನಗರದ ಬಹುತೇಕ ಎಲ್ಲಾ ಮೇಲ್ಲೇತುವೆಗಳನ್ನು ನಿನ್ನೆ ರಾತ್ರಿಯೇ ಬಂದ್ ಮಾಡಲಾಗಿದೆ

ಅನಗತ್ಯವಾಗಿ ಸಂಚರಿಸುವ ವಾಹನಗಳನ್ನು ವಶಕ್ಷೆ ಪಡೆದು ಎಚ್ಚರಿಕೆ ನೀಡಲಾಗುತ್ತಿದ್ದು ಜಿಲ್ಲೆಯ ಹೊರವಲಯಗಳಲ್ಲಿ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತಿದೆ ಲಾಕ್ ಡೌನ್ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ಸರ್ಕಾರದೊಂದಿಗೆ ಸಹಕರಿಸಬೇಕು ಆತಂಕ ಬೇಡ ಮುನ್ನೆಚ್ದರಿಕೆ ಇರಲಿ ಎಂದು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಬೆಲ್ಲೆಗಳ ನಾಗರಿಕರಲ್ಲಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಮನವಿ ಮಾಡಿದ್ದಾರೆ

ಯಾರೂ ಕೂಡ ಪೊಲೀಸ್ ಪಡೆ ಬಳಸುವಂತಹ ಅನಿವಾರ್ಯ ಪರಿಸ್ತಿತಿ ಸೃಷ್ಷಿಸಬಾರದೆಂದು ಗೃಹ ಸಚಿವ ಬಸವರಾಜ ಜೊಮ್ಲಾಯಿ ಹೇಳದ್ದಾರೆ

ಪೊಲೀಸ್ ಇಲಾಖೆ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಲಾಕ್ ಡೌನ್ ಪಾಲನೆ ಮಾಡಲು ಕಟ್ಲುನಿಟ್ಲಾದ ಕ್ರಮ ತೆಗೆದುಕೊಂಡಿದ್ದು ಅಗತ್ಯ ಸೇವೆಗಳಿಗೆ ಅವಕಾಶ ನೀಡುವಂತೆ ಪೊಲೀಸರಿಗೆ ಸೂಚಿಸಲಾಗಿದೆ ಎಂದರು ರಾಜ್ಞದಲ್ಲಿ ಕೊರೊನಾ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಸಕಲ ನೆರವು ನೀಡಲಿದೆ ಎಂಬ ಭರವಸೆಯನ್ನು ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ದನ್ ನೀಡಿದ್ದಾರೆ ಎಂದು ಆರೋಗ್ಯ ಸಚಿವ ಬಿತ್ರೀರಾಮುಲು ಟ್ವೀಟ್ ಮಾಡಿದ್ದಾರೆ ದೂರವಾಣಿ ಮೂಲಕ ರಾಜ್ಯದ ಕೊರೊನಾ ಸ್ಹಿತಿಗತಿಗಳ ಬಗ್ಗೆ ವಿವರ ಪಡೆದ ಕೇಂದ್ರ ಸಚಿವರು ಕೊರೊನಾ ಸೋಂಕು ಪರಡದಂತೆ ರಾಜ್ಯದಲ್ಲಿ ವಹಿಸಲಾದ ಮುನ್ನೆಚ್ಚರಿಕಾ ಕ್ರಮಗಳು ಹಾಗೂ ಪ್ರಸ್ತುತ ವಿಧಿಸಲಾಗಿರುವ ಲಾಕ್ಡೌನ್ ಕುರಿತು ತ್ರೀರಾಮುಲು ಅವರಿಂದ ಮಾಹಿತಿ ಪಡೆದಿದ್ದಾರೆ ಎಂದು ಟ್ನೀಟ್ ಸಂದೇಶದಲ್ಲಿ ತಿಳಿಸಲಾಗಿದೆ

ಕೂರ್ಮಾರಾವ್ ತಿಳಿಸಿದ್ದಾರೆ

ಈ ಸಂದರ್ಭದಲ್ಲಿ ಪಾಲಿಸಬೇಕಾದ ಮಾರ್ಗಸೂಚಿಗಳನ್ನು ಜಿಲ್ಲಾಧಿಕಾರಿ ಸಿಂಧೂ ಬಿ ರೂಪೇಶ್ ಪ್ರಕಟಿಸಿದ್ದಾರೆ

ವಾಣಿಜ್ಯ ಮತ್ತು ಬಾಸಗಿ ಸಂಸ್ವೆಗಳನ್ನು ತೆರೆಯಲು ಅನುಮತಿ ಇಲ್ಲ ಹೋಟೆಲ್ ರೆಸ್ಟೊರೆಂಟ್ಗಳನ್ನು ಆಹಾರ ತಯಾರಿ ಸರಬರಾಜು ಉದ್ದೇಶಕ್ಷಾಗಿ ಮಾತ್ರ ತೆರೆಯಲು ಅನುಮತಿ ಇದೆ ಎಂದು ಜಿಲ್ಡಾಡಳಿತ ತಿಳಿಸಿದೆ ಇನ್ನು ರಾಯಚೂರು ಜಲ್ಲೆಯಾದ್ಯಂತ ಕೊರೊನಾ ಸೋಂಕು ಪರಡದಂತೆ ಜಲ್ಲಾಡಳತ ಮುಂಜಾಗೃತಾ ತ್ರಮವಹಿಸಿದೆ

ಸರಕು ಸಾಗಣೆ ವಾಹನಗಳು ಎಂದಿನಂತೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಲಾಗಿದೆ

ವ್ಯೆ ರಾಫವೇಂದ್ರ ಟ್ನೀಟ್ ಮೂಲಕ ತಿಳಿಸಿದ್ದಾರೆ ಭಾರತದಲ್ಲಿ ಜ್ವಾನ ಹಾಗೂ ಕೌಶಲ್ಲದ ನಡುವಿನ ಅಂತರವನ್ನು ತಗ್ಗಿಸಬೇಕಾದ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ನಾಣ ಖಾತೆ ಸಚಿವ ಬಿತ್ರೀರಾಮುಲು ವಿಶ್ವ ಯುವ ಕೌಶಲ್ಲ ದಿನದ ಶುಭ ಕೋರಿದ್ದಾರೆ ಕೌಶಲ್ಲಯುತ ಯುವ ಜನಾಂಗ ದೇಶದ ಅತಿದೊಡ್ಡ ಸಂಪನ್ನೂಲ ಯುವ ಜನರಿಗೆ ಸಾಂಪ್ರದಾಯಿಕ ಶಿಕ್ಷಣದ ಜೊತೆಗೆ ಇತರ ಕೌಶಲ್ಯಗಳನ್ನು ತಮ್ಮದಾಗಿಸಿಕೊಳ್ಳುವ ಅವಕಾಶಗಳು ಹೆಚ್ಚದೇಕು ಕೊರೊನಾ ಸೋಂಕಿನ ಕಾರಣದಿಂದ ವಿಶ್ವದಲ್ಲಿಡೆ ಕೌಶಲ್ಲ ತರಬೇತಿಗೆ ತೊಂದರೆಯಾಗಿದೆ ಈ ಸವಾಲನ್ನು ಗೆಲ್ಲುವುದೇ ವಿಶ್ವ ಯುವ ಕೌಶಲ್ಲ ದಿನದ ಗುರಿಯಾಗಿದೆ ಎಂದು ಟ್ನೀಟ್ ಮೂಲಕ ಸಚಿವರು ತಿಳಿಸಿದ್ದಾರೆ ಉಪ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಟ್ವೀಟ್ ಮಾಡಿ ಯುವಜನಾಂಗ ಗುಣಮಟ್ಟದ ತಿಕ್ಷಣದ ಜೊತೆಗೆ ಉದ್ದಮಾಧಾರಿತ ಕೌಶಲ್ಯ ತರಬೇತಿ ಪಡೆಯುವುದು ಇಂದಿನ ಅಗತ್ಯವಾಗಿದೆ ಇದರಿಂದ ಸ್ವ ಉದ್ಯೋಗಿಗಳಾಗಿ ಉದ್ಯಮತೀಲತೆಯನ್ನು ಮೈಗೂಡಿಸಿಕೊಂಡು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಸಾಧ್ಯ ಸ್ವಾವಲಂಬಿ ಭಾರತ ನಮ್ಮ ಗುರಿಯಾಗಲಿ ಎಂದು ತಿಳಿಸಿದ್ದಾರೆ

ಬಾಲಕಿಯರು ಉತ್ತಮ ಸಾಧನೆ ಮಾಡಿದ್ದು

ವಿದ್ಯಾರ್ಥಿಗಳು ತಾವು ನೊಂದಾಯಿಸಿರುವ ಮೊಬೈಲ್ ಸಂಖ್ಯೆ ಹಾಗೂ ನೊಂದಾಯಿತ ಇ ಮೇಲ್ ಐಡಿಗಳಗೂ ಫಲಿತಾಂಶಗಳನ್ನು ಕಳುಹಿಸಲಾಗುತ್ತದೆ

ಎಂ ಎಸ್ ಮಾಡುವ ಮೂಲಕವೂ ಫಲಿತಾಂಶ ಪಡೆಯಬಹುದಾಗಿದೆ

ವಿದ್ನಾರ್ಥಿಗಳ ಡಿಜೆಟಲ್ ಅಂಕಪಟ್ಟಿ ಕೌಶಲ ಪ್ರಮಾಣಪತ್ರ ವಲಸೆ ಪ್ರಮಾಣ ಪತ್ರಗಳು ಡಿಜೆಲಾಕರ್ ಆಪ್ನಲ್ಲಿ ಲಭ್ಯವಿರಲಿವೆ ಉತ್ತರಕನ್ನಡ ಜಿಲ್ಲೆಯ ಭಟ್ನಳದಲ್ಲಿ ಕೊರೊನಾ ಸೋಂಕಿನ ಪ್ರಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾ ಪರೀಶಕುಮಾರ್ ಭಟ್ನಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಾರ್ವಜನಿಕರು ರೋಗ ಲಕ್ಷಣವನ್ನು ಮುಚ್ಚಡದೇ ಮುಂದೆ ಬಂದು ತಮ್ಮ ಆರೋಗ್ಯದ ತಪಾಸಣೆ ಮಾಡಿಕೊಳ್ಳಬೇಕು ಸೋಂಕು ಲಕ್ಷಣ ಕಂಡು ಬಂದಲ್ಲಿ ಸ್ವಯಂ ತೆಗೆದುಕೊಳ್ಳದೇ ತಾಲೂಕು ಆಸ್ಪತ್ತೆಗೆ ಅಥವಾ ಆಯಾ ವಾರ್ಡಿನಲ್ಲಿ ಸ್ವಾಪಿಸಲ್ಪಟ್ಟರುವ ಫಿವರ್ಕ್ಷಿನಿಕ್ನಲ್ಲಿ ತೋರಿಸಿ ತಪಾಸಣೆ ಮಾಡಿಕೊಳ್ಳಬೇಕು ಭಟ್ಟಳದಲ್ಲಿ ಈ ಹಿಂದೆ ರೋಗಿಗಳನ್ನು ಕಾರವಾರಕ್ಕೆ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಲಾಗುತ್ತಿತ್ತು ಆದರೆ ಈಗ ಭಟ್ಟಳದಲ್ಲಿಯೆ ಕೋವಿಡ್ ಆಸ್ವತ್ರೆ ತೆರೆಯಲಾಗಿದೆ ಎಂದರು

ಈ ಮೊತ್ತವನ್ನು ಎಪಿಎಂಸಿ ನೌಕರರ ವೇತನ ಸ್ವಚ್ಚತೆ ಹಾಗೂ ಅಭಿವೃದ್ದಿ ಕಾರ್ಯಗಳಿಗೆ ಬಳಸಿಕೊಳ್ಳಲಾಗುವುದು ಎಂದು ಸಹಕಾರ ಸಚಿವ ಎಸ್

ಕೋಲ್ಡ್ ಸ್ನೋರೇಜ್ ನಿರ್ಮಾಣಕ್ಕೆ ಜಾಗ ನೀಡಿದರೆ ಸಹಕಾರ ಇಲಾಖೆಯಿಂದ ಅದನ್ನು ನಿರ್ಮಿಸಲಾಗುವುದು ಎಂದು ಹೇಳಿದರು